ಈಗ ವಾರ್ತೆಗಳ ವಿವರ ಮುಖ್ಯಮಂತ್ರಿ ಎಚ್

ಮಳೆಯಿಂದಾಗುವ ವಿದ್ಯುತ್ ಸಮಸ್ಯೆ ತಪ್ಪಿಸಲು ಪ್ರತ್ಯೇಕ ತಂಡ ರಚಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ದಾಗಿ ತಿಳಿಸಿದರು

ಕುಮಾರಸ್ವಾಮಿ ಅವರು ಇಂದು ತಲಕಾವೇರಿ ಹಾಗೂ ಭಾಗಮಂಡಲಕ್ಕೆ ಭೇಟ ನೀಡಿ ಪೂಜೆ ಸಲ್ಲಿಸುವರು

ಪರಮೇಶ್ವರ್ ಹಾಗೂ ಡಾಕ್ಟರ್ ಸುಧಾ ಮೂರ್ತಿ ಸೇರಿದಂತೆ ಹಿರಿಯ ಸಚಿವರ ಸಮ್ಮಖದಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ

ಈ ಜಾಗದಲ್ಲಿ ಸ್ಥಳೀಯ ಕಲಾವಿದರು ಹಾಗೂ ಕುಶಲಕರ್ಮಿಗಳ ಪ್ರತಿಭಾ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗುತ್ತಿದೆ ರಾಜ್ಯದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಕಟ್ಟಡ ನಕಾಶೆ ಬಡಾವಣೆ ವಿನ್ಯಾಸ ಹಾಗೂ ಭೂ ಬಳಕೆ ಉದ್ದೇಶ ಮಾರ್ಪಡು ಅರ್ಜಿಗಳನ್ನು ಏಕ ಗವಾಕ್ಷಿ ಪದ್ಧತಿಗೆ ಒಳಪಡಿಸಲು ನಿರ್ಧರಿಸಲಾಗಿದೆ ಎಂದು ವಸತಿ ಹಾಗೂ ನಗರಾಭಿವೃದ್ಧಿ ಖಾತೆ ಸಚಿವ ಯು

ಖಾದರ್ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇದಕ್ಕಾಗಿ ನಾಗರಿಕ ಸ್ನೇಹಿ ಆನ್ಲೈನ್ ಸೇವೆಯನ್ನು ಆರಂಭಿಸಲಾಗುವುದು ಅಗ್ನಿತಾಮಕ ದಳ ರೈಲ್ವೆ ಹಾಗೂ ಅನ್ಯ ವಿಭಾಗಗಳಿಂದ ಎನ್ ಒ

ಈ ಅವಧಿಯಲ್ಲಿ ಅರ್ಜಿ ವಿಲೇವಾರಿಯಾಗದಿದ್ದರೆ ಸ್ವಯಂ ಚಾಲಿತ ಅನುಮೋದನೆ ದೊರೆಯಲಿದೆ ಎಂದು ಸಚಿವರು ಹೇಳಿದರು

ದೇಶದ ಹಲವೆಡೆ ನಡೆಯುತ್ತಿರುವ ಗುಂಪು ಹಿಂಸಾಚಾರ ಪ್ರಕರಣಗಳು ಆತಂಕದ ವಿಷಯವಾಗಿದ್ದು ಇಂತಹ ಪ್ರಕರಣಗಳನ್ನು ನಿಯಂತ್ರಿಸುವುದು ಎಲ್ಲ ರಾಜ್ಯ ಸರ್ಕಾರಗಳ ಜವಾಬ್ದಾರಿಯಾಗಿದೆ ಎಂದು ಗೃಹ ಸಚಿವ ರಾಜನಾಥ್ಸಿಂಗ್ ಹೇಳಿದ್ದಾರೆ

ತೀವ್ರ ಕಳವಳ ವ್ಯಕ್ತ ಪಡಿಸಿದ ಪ್ರತಿಪಕ್ಷಗಳು ದೇಶದ ಹಲವೆಡೆ ನಡೆಯುತ್ತಿರುವ ಇಂತಹ ಪ್ರಕರಣಗಳ ನಿಯಂತ್ರಣಕ್ಕೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದವು ಇದಕ್ಕೆ ಪ್ರತಿಕ್ರಿಯಿಸಿದ ಗೃಹ ಸಚಿವರು ಹಲವು ರಾಜ್ಯಗಳಲ್ಲಿ ನಡೆದಿರುವ ಗುಂಪು ಹಿಂಸಾಚಾರ ಪ್ರಕರಣಗಳು ಖಂಡನೀಯ ಇವುಗಳಗೆ ಕಡಿವಾಣ ಹಾಕಲು ಸರ್ಕಾರ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ಭರವಸೆ ನೀಡಿದರು ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಉದ್ಯೋಗಾಕಾಂಕ್ಷಿ ಯುವಜನತೆಗೆ ಕೌಶಲಗಳ ತರಬೇತಿ ನೀಡಿ ಅವರ ಸ್ವಾವಲಂಬೀ ಬದುಕಿಗೆ ನೆರವಾಗುವ ನಿಟ್ಟನಲ್ಲಿ ದೇಶದೆಲ್ಲೆಡೆ ಕೌಶಲಾಭಿವೃದ್ಧಿ ಕೇಂದ್ರಗಳನ್ನು ಸ್ಥಾಪಿಸಲಾಗುವುದು ಇಂಡಿಯನ್ ಇನ್ಟಿಟ್ಟೂಟ್ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಸ್ಥಾಪನೆ ಕುರಿತು ಕೇಂದ್ರ ಸರ್ಕಾರ ಚಿಂತನೆ ನಡೆಸಿದೆ ಎಂದು ಕೇಂದ್ರದ ಕೌಶಲಾಭಿವೃದ್ಧಿ ಖಾತೆ ಸಚಿವ ಅನಂತಕುಮಾರ ಹೆಗಡೆ ತಿಳಿಸಿದ್ದಾರೆ ಆಕಾಶವಾಣಿಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಈ ವಿಷಯ ತಿಳಿಸಿರುವ ಅವರು ರಾಜ್ಯ ಸರ್ಕಾರಗಳ ಸಹಕಾರದೊಂದಿಗೆ ಈ ಕೇಂದ್ರಗಳ ಸ್ಟಾಪನೆ ಮಾಡಲಾಗುವುದು ಎಂದರು

ಗೌತಂ ಬಗಾದಿ ತಿಳಿಸಿದ್ದಾರೆ

ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನಲ್ಲಿ ನಾಳೆ ನಡೆಯಲಿರುವ ರೈತ ಹುತಾತ್ನ ದಿನಾಚರಣೆಗೆ ಎಲ್ಲ ರಾಜಕೀಯ ಪಕ್ಷಗಳ ಪ್ರಮುಖರು ರೈತ ಸಂಘಟನೆಗಳ ಮುಖಂಡರು ತಮ್ಮ ಬೆಂಬಲಿಗರೊಂದಿಗೆ ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ

ದೀಪಾ ಆದೇಶ ಹೊರಡಿಸಿದ್ದಾರೆ

ಸುರಪುರ ತಾಲೂಕಿನ ನಾರಾಯಣಪುರ ಜಲಾಶಯಕ್ಕೆ ಹರಿ ಬಿಡಲಾಗುತ್ತಿದೆ

ಮಹಾರಾಪ್ಟದ ಕೊಯಿನಾ ಜಲಾಶಯದಿಂದ ಆಲಮಟ್ಟಜಲಾಶಯಕ್ಕೆ ಹೆಚ್ಚನ ಪ್ರಮಾಣದಲ್ಲಿ ನೀರುಬಿಡುಗಡೆ ಮಾಡಲಾಗಿದೆ

ಕೇಂದ್ರ ಚುನಾವಣಾ ಆಯುಕ್ತ ಸುನಿಲ್ ಅರೋರ ಬೆಂಗಳೂರಿನಲ್ಲಿ ನಾಲ್ಲು ಜನ ಅಂಧರಿಗೆ ಸಾಂಕೇತಿಕವಾಗಿ ಕಾರ್ಡ್ ವಿತರಿಸಿದರು

ಸಂಗೀತಾ ತಿಳಿಸಿದ್ದಾರೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ರಾಜ್ಯದಲ್ಲಿ ನಿರೀಕ್ಷೆಗೂ ಮೀರಿದ ಮಳೆ ಜಲಾಶಯಗಳು ಭರ್ತಿ ಅನಾಹುತ ತಡೆಗೆ ಪ್ರತ್ಯೇಕ ತಂಡ ರಚನೆ ಮುಖ್ಯಮಂತ್ರಿ ಎಚ್

ಕಟ್ಟಡ ನಿರ್ಮಾಣ ಪರವಾನಗಿ ನಿಯಮ ಸರಳೀಕರಣಕ್ಕೆ ರಾಜ್ಯದಲ್ಲಿ ಮೊದಲ ಬಾರಿಗೆ ಏಕ ಗವಾಕ್ಷಿ ಯೋಜನೆ ಜಾರಿಗೆ ಸಚಿವ ಯು

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು